ಬೆಳಗಾವಿಯ ಸಾಂಭ್ರಾ ವಿಮಾನ ನಿಲ್ದಾಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಆರು ಜನರಲ್ಲಿ ಕೊರೊನಾ ವೈರಾಣು ಪತ್ತೆಯಾಗಿದೆ

ಕೊರೊನಾ ಎದುರಿಸಲು ಸರ್ಕಾರ ಸನ್ನದ್ದವಾಗಿದ್ದು ಜನರು ಆತಂಕಪಡುವ ಅಗತ್ತ ಇಲ್ಲ

ಪರಿಷ್ಣತ ಪರೀಕ್ಷೆ ದಿನಾಂಕಗಳನ್ನು ನಂತರ ಪ್ರಕಟಿಸಲಾಗುವುದು ಅಲ್ಲಿಯವರೆಗೂ ವಿದ್ವಾರ್ಥಿಗಳಿಗೆ ಅಭ್ವಾಸದ ರಜೆ ಇರಲಿದೆ ಎಂದು ಶಿಕ್ಷಣ ಇಲಾಖೆಯ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ

ಖಾಸಗಿ ಅನುದಾನರಹಿತ ಶಾಲೆಗಳೂ ಒಳಗೊಂಡಂತೆ ಎಲ್ಲಾ ಶಾಲೆಗಳಗೂ ಈ ಆದೇಶ ಅನ್ವಯವಾಗಲಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ

ವಿದೇಶದಿಂದ ದಾವಣಗೆರೆ ಜಿಲ್ಲೆಗೆ ವಾಪಸ್ಲಾಗಿದ್ದ ನಾಲ್ವರು ವ್ಯಕ್ತಿಗಳ ರಕ್ತದ ಮಾದರಿ ಪರೀಕ್ಷೆಯ ವರದಿ ಬಂದಿದ್ದು ನಾಲ್ವರಲ್ಲೂ ಕೊರೊನಾ ವೈರಸ್ ಇಲ್ಲದಿರುವುದು ದೃಢಪಟ್ಟದೆ ಎಂದು ಜಿಲ್ಲಾಧಿಕಾರಿ ಮಹಾಂತೇಶ ಬೀಳಗಿ ತಿಳಿಸಿದ್ದಾರೆ ವಿದೇಶದಿಂದ ಶನಿವಾರ ವಾಪಸ್ಸಾದ ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊ ಶರಣಪ್ಪ ವಿ ಹಲಸೆ ಅವರನ್ನು ಆರೋಗ್ಯ ಇಲಾಖೆಯ ವೈದ್ಯರು ತಪಾಸಣೆಗೊಳಪಡಿಸಿದ್ದಾರೆ ಹಲಸೆ ಅವರು ಆರೋಗ್ಯವಾಗಿದ್ದು

ನಾಗವೇಣಿ ತಿಳಿಸಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಈವರೆಗೆ ಯಾವುದೇ ಶಂಕಿತ ಅಥವಾ ಖಚಿತ ಕೊರೊನಾ ವೈರಸ್ ಪ್ರಕರಣ ದಾಖಲಾಗಿಲ್ಲ ಜಿಲ್ಲೆಯಲ್ಲಿ ಈ ಸೋಂಕು ಪರಡದಂತೆ ಜಿಲ್ಲಾಡಳಿತ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಜೆಲ್ಲಾಧಿಕಾರಿ ಎಂ ಕೂರ್ಮಾರಾವ್ ತಿಳಿಸಿದ್ದಾರೆ

ಹಲವು ಮುನ್ನಚ್ಚರಿಕಾ ಕ್ರಮಗಳ ಮೂಲಕ ಜನರು ನೋವೆಲ್ ಕೊರೊನಾ ವೈರಸ್ ಹರಡುವಿಕೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಬಹುದು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಸಚಿವಾಲಯ ಜನರಿಗೆ ಸಲಹೆ ನೀಡಿದೆ ಹೆಚ್ಚು ಸಂಖ್ಯೆಯಲ್ಲಿ ಜನರು ಒಂದೆಡೆ ಗುಂಪುಗೂಡುವುದನ್ನು ತಡೆಯುವುದು ಯಾವುದೇ ವ್ಯಕ್ತಿಯಲ್ಲಿ ಕೆಮ್ಮ ಮತ್ತು ಜ್ವರ ಕಂಡುಬಂದಲ್ಲಿ ಇತರರು ಆ ವ್ಯಕ್ತಿಯ ಜೊತೆಗೆ ನೇರ ಸಂಪರ್ಕ ಹೊಂದುವುದನ್ನು ತಡೆಯುವ ಮೂಲಕ ಹಾಗೂ ವ್ಯಕ್ತಿಗಳು ತಮ್ಮ ಕೈಗಳಿಂದ ಕಣ್ಣು ಮೂಗು ಮತ್ತು ಬಾಯಿ ಮುಟ್ಟಕೊಳ್ಳದಿರುವದು ಅಥವಾ ಕೈಗಳನ್ನು ಸ್ವಚ್ಛಗೊಳಿಸಿದ ನಂತರವಷ್ಟೇ ಕಣ್ಣು ಮೂಗು ಬಾಯಿ ಮುಖವನ್ನು ಸ್ಪರ್ತಿಸುವುದು ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳದಿರುವ ಮೂಲಕ ಕೊರೊನಾ ವೈರಸ್ ಪರಡುವುದನ್ನು ತಡೆಗಟ್ಟಬಹುದು ಎಂದು ಸಚಿವಾಲಯ ತಿಳಿಸಿದೆ ಪ್ರತಿಯೊಬ್ಬರೂ ಸಾಬೂನು ಹಾಗೂ ನೈರ್ಮಲ್ಯಕ ಮಸ್ತುಗಳಿಂದ ಕೈಗಳನ್ನು ಆಗಾಗ ತೊಳೆದುಕೊಳ್ಳುವಂತೆ ಕೆಮ್ಮುವ ಹಾಗೂ ಸೀನುವ ಸಂದರ್ಭದಲ್ಲಿ ಕರವಸ್ತ ಅಥವಾ ಟಶ್ಯು ಕಾಗದಗಳಿಂದ ಮೂಗು ಬಾಯಿ ಮುಟ್ಟಕೊಳ್ಳುವಂತೆ ಸಚಿವಾಲಯ ಸಲಹೆ ನೀಡಿದೆ

ಕೊರೊನಾ ಸೋಂಕು ಪರಡದಂತೆ ಮುನ್ನೆಚ್ಚರಿಕೆ ತ್ರಮವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯ ಜಂಗಲ್ ಸಫಾರಿ ಸೇರಿದಂತೆ ಎಲ್ಲಾ ಪ್ರಕೃತಿ ಶಿಬಿರಗಳನ್ನು ಮುಚ್ಚಲಾಗಿದೆ ಕ್ಕಾಸಲ್ ರಾಕ್ ಪ್ರಕೃತಿ ಶಿಬಿರ ಅತ್ತಿವೇರಿ ಪಕ್ಷಿಧಾಮ ಸಿಂಥೇರಿ ರಾಕ್ ಅಣಶಿ ಪ್ರಕೃತಿ ಶಿಕ್ಷಣ ಶಿಬಿರ ಹಾಗೂ ಕುಳಗಿ ಪ್ರಕೃತಿ ಶಿಬಿರಗಳನ್ನು ಸರ್ಕಾರದ ಮುಂದಿನ ಆದೇತದವರೆಗೆ ಬಂದ್ ಮಾಡಲಾಗಿದೆ ಎಂದು ದಾಂಡೇಲಿಯ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ

ಗ್ರಾಹಕರ ಹಕ್ಕುಗಳ ರಕ್ಷಣೆ ಅವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಪ್ರಯತ್ನಿಸುವುದು ಮತ್ತು ಗೌರವಿಸುವುದು ಮಾರುಕಟ್ಟೆಯಲ್ಲಿನ ಅವ್ಯವಹಾರದಿಂದ ರಕ್ಷಿಸುವ ಹಾಗೂ ಅವರ ಹಕ್ಕುಗಳಿಗೆ ಸಾಮಾಜಕ ನ್ಯಾಯ ಕಲ್ಪಿಸುವುದು ಈ ದಿನ ಪ್ರಮುಖ ಅಂಶಗಳಾಗಿವೆ ಸುಕ್ಕಿರ ಗ್ರಾಹಕ ಎಂಬುದು ಈ ವರ್ಷದ ವಿಶ್ವ ಗ್ರಾಹಕರ ಹಕ್ಕುಗಳ ದಿನದ ಧ್ಯೇಯವಾಗಿದೆ ಗ್ರಾಹಕರ ಪಕ್ಕುಗಳನ್ನು ರಕ್ಷಿಸಲು ಮತ್ತು ಕುಂದು ಕೊರತೆಗಳನ್ನು ಮುಂಚಿತವಾಗಿಯೇ ನಿವಾರಿಸಲು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ